ಯಡಿಯೂರಪ್ಪ ಿ ಪದವಿ ಪೂರ್ವ ಶಿಕ್ಷಣ ವಿಜ್ಞಾನ ವಿಭಾಗದ ಪುಸ್ತಕಗಳು ಇನ್ನು ಮುಂದೆ ಕನ್ನಡ ಮಾಧ್ಯಮದಲ್ಲಿ ಲಭ್ಯ ಸಚಿವ ಎಸ್

ವಾರ್ತೆಗಳ ವಿವರ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಿನ್ನೆ ಸಚಿವ ಸಂಮಟ ಸಭೆ ನಡೆಸಲಾಯಿತು ಸಭೆಯಲ್ಲಿ ಡಿ ಜೆ ಪಳ್ಳಿ ಮತ್ತು ಕೆ

ಪಳ್ಳಿ ಗಲಭೆ ಪ್ರಕರಣ ಎಸ್ಡಿಪಿಐ ಸಂಘಟನೆ ನಿಷೇಧ ವಿಚಾರ ಹಾಗೂ ನೆರೆ ಪರಿಹಾರ ಕುರಿತು ಸಮಗ್ರವಾಗಿ ಚರ್ಚಿಸಲಾಯಿತು ಈ ಕುರಿತು ಮಾಹಿತಿ ನೀಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಜೆ

ಮಾಧುಸ್ವಾಮಿ ಬೆಂಗಳೂರು ಗಲಭೆ ಮತ್ತು ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಾಜಘಾತುಕ ಸಂಘಟನೆಗಳನ್ನು ನಿಷೇಧ ಮಾಡುವ ಬಗ್ಗೆ ಸಂಮಟ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆಸಲಾಗಿದ್ದು ಈ ಬಗ್ಗೆ ಇನ್ನೂ ಅಂತಿಮ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಪೇಳಿದರು ಸಹಕಾರ ಸಂಘಗಳ ಚುನಾವಣೆಯನ್ನು ಕೋವಿಡ್ ಸೋಂಕು ಇರುವ ಹಿನ್ನೆಲೆ ಡಿಸೆಂಬರ್ವರೆಗೂ ಮುಂದೂಡಲು ಸಮ್ನತಿ ನೀಡಲಾಗಿದೆ ಎಂದು ಸಚಿವ ಜೆ

ಈ ಮಧ್ಯೆ ರಾಜ್ಯದಲ್ಲಿರುವ ಪ್ರವಾಪ ಪರಿಸ್ತಿತಿಯನ್ನು ನಿಭಾಯಿಸುವ ಸಂಬಂಧ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ

ವರ್ಚುವಲ್ ಸಮಾರಂಭದ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಖಾತೆ ಸಚಿವ ಪರದೀಪ್ ಸಿಂಗ್ ಮರಿ ವಿವಿಧ ಪ್ರವರ್ಗಗಳಲ್ಲಿ ಪ್ರಶಸ್ತಿಗೆ ಭಾಜನವಾದ ನಗರಗಳು ಮತ್ತು ರಾಜ್ಯಗಳಿಗೆ ಅಭಿನಂದನೆ ಸಲ್ಲಿಸಿದರು

ಮೂರರಿಂದ ಪತ್ತು ಲಕ್ಷ ಜನಸಂಖ್ಯೆಯುಳ್ಳ ನಗರಗಳ ವಿಭಾಗದಲ್ಲಿ ಸಾಂಸ್ಟ್ರತಿಕ ನಗರಿ ಮೈಸೂರು ಮೊದಲ ಸ್ಥಾನ ಪಡೆದಿದೆ

ಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಅವರು ಬೆಂಗಳೂರು ಮೊಲೀಸ್ ಆಯುಕ್ತ ಕಮಲ ಪಂಥ ಅವರ ಕುರಿತು ಏಜೆಂಟ್ ಎಂದು ನೀಡಿರುವ ಪೇಳಿಕೆಯನ್ನು ಗೃಪ ಖಾತೆ ಸಚಿವ ಬಸವರಾಜ್ ಬೊಮ್ಬಾಯಿ ಬಲವಾಗಿ ಖಂಡಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದು ಗಲಭೆಕೋರರನ್ನು ಪರೋಕ್ಷವಾಗಿ ರಕ್ಷಣೆ ಮಾಡುವ ಮತ್ತೊಂದು ತಂತ್ರವಾಗಿದೆ ಗಲಭೆಕೋರರ ವಿರುದ್ದ ನಿರ್ದಾಕ್ಷಿಣ್ಠವಾಗಿ ಪೋಲಿಸ್ ಆಯುಕ್ತರು ಕೈಗೊಂಡ ಕ್ರಮ ಗಲಭೆಯ ವಿಡಿಯೋಗಳಲ್ಲಿ ಸ್ಪಷ್ಟವಾಗಿದೆ ಜೊತೆಗೆ ಈ ಬಗ್ಗೆ ರಾಜ್ಯದ ಜನರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪೋಲಿಸರು ನಿಷ್ಷಕ್ಷಪಾತವಾಗಿ ತನಿಖೆಯನ್ನು ಮಾಡುತ್ತಿದ್ದಾರೆ ಇದರಲ್ಲಿ ಯಾರದೇ ಪ್ರಭಾವ ನಡೆಯುವುದಿಲ್ಲ ಎಂದು ಹೇಳಿದರು

ಮೈಸೂರಿನಲ್ಲಿ ಕೊರೋನಾ ವಾರಿಯರ್ ಆಗಿದ್ದ ನಂಜನಗೂಡು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಸರ್ ನಾಗೇಂದ್ರ ಆತ್ಸಪತ್ತು ಮಾಡಿಕೊಂಡಿದ್ದಾರೆ ಕೋವಿಡ್ ನಿರ್ವಹಣಾ ಕಾರ್ಯದಲ್ಲಿ ನೀಡುತ್ತಿದ್ದ ಕೆಲಸದ ಒತ್ತಡದಿಂದ ಆತ್ಮಹತ್ಯ ಮಾಡಿಕೊಂಡಿದ್ದಾಗಿ ಸಂಬಂಧಿಕರು ಆರೋಪಿಸಿದ್ದಾರೆ ಕೋವಿಡ್ ಯೋಧರು ಅಧಿಕ ಕೆಲಸದ ಒತ್ತಡ ಹಾಗೂ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಿರುವುದು ಗಮನಕ್ಕೆ ಬಂದಿದೆ ಈ ಸಂಬಂಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾಕ್ಟರ್ ಕೆ

ರಾಜ್ಯದ ರೈತರಿಗಾಗಿ ನನ್ನ ಬೆಳೆ ನನ್ನ ಹಕ್ಕು

ದೇಶದಲ್ಲಿ ಪ್ರಥಮ ಬಾರಿಗೆ ಇಂತಪ ಯೋಜನೆ ಹಮ್ಮಿಕೊಳ್ಳಲಾಗಿದ್ದು ರಾಜ್ಯದ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಯನ್ನು ತಾವೇ ಸಮೀಕ್ಷೆ ಮಾಡುವ ಅವಕಾಶ ನೀಡಲಾಗಿದೆ

ಪದವಿ ಪೂರ್ವ ಶಿಕ್ಷಣದ ವಿಜ್ಞಾನ ವಿಭಾಗದಲ್ಲಿ ಸಿಬಿಎಸ್ಇ ಪಠ್ಯಕ್ರಮದ ಪಿ

ಬಿ ಭೌತಶಾಸ್ತ ರಸಾಯನ ಶಾಸ್ತ ಗಣಿತಾಸ್ತ ಮತ್ತು ಜೀವಶಾಸ್ತ ವಿಷಯದ ಪುಸ್ತಕಗಳು ಇಂಗ್ಲಿಷ್ನಲ್ಲಿ ಇರುವುದರಿಂದ ಕನ್ನಡ ಮಾಧ್ಯಮದಲ್ಲಿ ಅಭ್ಯಸಿಸುವ ವಿದ್ಯಾರ್ಥಿಗಳಿಗೆ ಆಗುವ ತೊಂದರೆ ನೀಗಿಸಲು ಅನುಕೂಲವಾಗುವಂತೆ ಎನ್

ಬೆಂಗಳೂರಿನ ಪಿಯು ಇಲಾಖೆಯ ಸಭಾಂಗಣದಲ್ಲಿ ನಿನ್ನೆ ಪಿಯುಸಿಯ ಎನ್

ಟಿಯ ಬಹು ನಿರೀಕ್ಷಿತ ದ್ವಿತೀಯ ಪಿಯುಸಿ ತರಗತಿಯ ಪಿಸಿಎಂಬಿ ಪಠ್ವಗಳ ಕನ್ನಡ ಅವತರಣಿಕೆಗಳನ್ನು ನಾಡಿನ ಪಿಯು ವಿಜ್ಞಾನ ವಿದ್ಯಾರ್ಥಿಗಳು ಮತ್ತು ಬೋಧಕರಿಗೆ ಅರ್ಪಿಸಿ ಅವರು ಮಾತನಾಡಿದರು ಮಹಾರಾಷ್ನದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಉತ್ತರಕರ್ನಾಟಕದ ಜಿಲ್ಲೆಗಳಲ್ಲಿ ಹರಿಯುವ ಕೃಷ್ಣಾ

ತುಂಗಭದ್ರ ಮತ್ತು ಮಲಪ್ರಭಾ ಸೇರಿ ಹಲವು ನದಿಗಳಿಗೆ ಭಾರಿ ಪ್ರಮಾಣದ ನೀರು ಪರಿದು ಬರುತ್ತಿದ್ದು ಪ್ರವಾಪ ಸ್ಥಿತಿ ಮುಂದುವರಿದಿದೆ ಜೊತೆಗೆ ಸಾವಿರಾರು ಎಕರೆಯಲ್ಲಿ ಬೆಳೆದ ಬೆಳೆದ ಹಾನಿಯಾಗಿದ್ದು ರೈತರು ಪರದಾಡುವಂತಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಇನ್ನು ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಪರಿಯುತ್ತಿದ್ದು ವಿಜಯಮರ ಹುಬ್ಬಳ್ಳಿ ಹಾಗೂ ಬೆಳಗಾವಿಗೆ ಸಂಪರ್ಕ ಕಲ್ಪಿಸುವ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಚಿಚಕಂಡಿ ಗ್ರಾಮದ ರನ್ತೆ ಹಾಗೂ ಸೇತುವೆ ಮುಳುಗಡೆ ಪಂತಕ್ಕೆ ತಲುಪಿವೆ ತುಂಗಭದ್ರಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು

ಇದರಿಂದಾಗಿ ಕಲ್ಕಾಣ ಕರ್ನಾಟಕವನ್ನು ಮಧ್ಯ ಕರ್ನಾಟಕದಿಂದ ಜೋಡಿಸುತ್ತಿದ್ದ ಗಂಗಾವತಿ ಕಂಪ್ಲಿ ಸೇತುವೆ ಮುಳುಗಡೆ ಭೀತಿ ಎದುರಿಸುತ್ತಿದ್ದು ವಾಹನ ಮತ್ತು ಜನಸಂಚಾರಕ್ಕೆ ಕೊಪ್ಪಳ ಜಿಲ್ಲಾಡಳಿತ ನಿಷೇಧ ಹೇರಿ ಪೊಲೀಸ್ ಕಾವಲು ನಿಯೋಜಿಸಿದೆ ಬಹುತೇಕ ವಾಹನಗಳು ಕಡೆಬಾಗಿಲು ಬುಕ್ಕಸಾಗರ ಸೇತುವೆ ಮೂಲಕ ಸಂಚರಿಸುತ್ತಿವೆ

ಶಿರಸಿ ತಾಲೂಕು ವಾನಳ್ಳಿ ಸಮೀಪ ಕೊಡ್ನಗದ್ದೆ ಗೂಮ ಪಂಚಾಯತ್ ವ್ಯಾಪ್ತಿಯ ಜಾಜಿಗುಡ್ಡೆ ಭೂ ಕುಸಿತ ಪ್ರದೇಶಕ್ಕೆ ನಿನ್ನೆ ಭೇಟಿ ನೀಡಿ ಪರೀತಿಲಿದ ಅವರು ಮಲೆನಾಡಿನ ಗುಡ್ಡದ ಬುಡದ ಪಳ್ಳಗಳ ಜನ ಭೂಕುಸಿತದ ಬಗ್ಗೆ ಬಹಳ ಮುನ್ನೆಚ್ಚರಿಕೆ ವಹಿಸಬೇಕು ಹೇಳಿದರು

ಕಳೆದೆರಡು ದಿನಗಳಿಂದ ಉಂಟಾದ ನದಿ ಪ್ರವಾಸದಿಂದಾಗಿ ನದಿ ಪಾತ್ರದ ಸಾವಿರಾರು ಎಕರೆ ಭೂಮಿಯಲ್ಲಿ ಬೆಳೆದ ಬೆಳೆ ನೀರಿನಲ್ಲಿ ಮುಳುಗಿ ಪಾನಿಯಾಗಿದ್ದು

ರಾಜೇಂದ್ರ ತಿಳಿಸಿದ್ದಾರೆ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಕೋವಿಡ್ ಹಿನ್ನೆಲೆ ಸಹಕಾರ ಸಂಘಗಳ ಚುನಾವಣೆಯನ್ನು ಡಿಸೆಂಬರ್ವರೆಗೂ ಮುಂದೂಡಲು ಸಚಿವ ಸಂಪುಟ ಸಮ್ನತಿ ಸಚಿವ ಜೆ

ಯಡಿಯೂರಪ್ಪ ಿ ಪದವಿ ಪೂರ್ವ ಶಿಕ್ಷಣ ವಿಜ್ಞಾನ ವಿಭಾಗದ ಪುಸ್ತಕಗಳು ಇನ್ನು ಮುಂದೆ ಕನ್ನಡ ಮಾಧ್ಯಮದಲ್ಲಿ ಲಭ್ಯ ಸಚಿವ ಎಸ್

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು